ರೂಪಾಯಿ ಸಾರ್ವಜನಿಕ ಆರೋಗ್ಲ ಕ್ಷೇತ್ರದ ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಹೂಡಿಕೆ

ಶಿಕ್ಷಣದಲ್ಲಿ ತಂತ್ರಜ್ಞಾನ ಬಳಕೆಗೆ ಒತ್ತು ಒಂದು ದೇಶ ಒಂದು ಡಿಜಿಟಲ್ ವೇದಿಕೆ ಉದ್ದೇಶದ ದೀಕ್ಷಾ ಯೋಜನೆ ಜಾರಿಗ್ ಕ್ರಮ

ಲಾಕ್ಡೌನ್ ಜಾರಿ ನಿರೀಕ್ಸೆ ತನ್ನ ಕಾರ್ಡ ಜಾಲ ವ್ಯಾಪ್ತಿಯ ಎಲ್ಲ ಜಿಲ್ಲೆಗಳಿಂದ ಶ್ರಮಿಕ್ ವಿಶೇಷ ರೈಲು ಸಂಚಾರಕ್ಕೆ ರೈಲ್ವೆ ಸಿದ್ಧತೆ

ನವದೆಹಲಿಯಲ್ಲಿಂದು ಹಣಕಾಸು ಖಾತೆ ರಾಜ್ಲ ಸಚಿವ ಅನುರಾಗ್ ಶಾಕೂರ್ ಅವರೊಂದಿಗೆ ಜಂಟ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಾಕ್ಡೌನ್ ಸಂದರ್ಭದಲ್ಲಿ ಹೆಚ್ಚು ಜನರಿಗೆ ಮಹತ್ವಾಗಾಂಧಿ ರಾಷ್ಷೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗ ದೊರೆಯುತ್ತಿದ್ದು

ಆರೋಗ್ಯ ವಲಯದ ಸುಧಾರಣೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಿದ್ದು ಆರೋಗ್ಯ ಕ್ಷೇತ್ರದ ಹೂಡಿಕೆ ಹೆಚ್ಚಳ ಮಾಡಲು ಆದ್ಯತೆ ನೀಡಲಾಗಿದೆ ಸಾರ್ವಜನಿಕ ಆರೋಗ್ಣ ಕ್ಷೇತ್ರದ ಮೂಲ ಸೌಕರ್ಯ ಹೆಚ್ಚಳಕ್ಕಾಗಿ ಹೂಡಿಕೆ ಹೆಚ್ಚಸಲಾಗುವುದು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಸಂಖ್ಯೆ ವೃದ್ಧಿಸಲಾಗುವುದು

ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇದಕ್ಕಾಗಿ ಪ್ರಯೋಗಾಲಯ ಸೇರಿದಂತೆ ಆಸ್ಪತ್ತೆಗಳನ್ನು ಸರ್ವರೀತಿಯಲ್ಲೂ ಸಜ್ಜುಗೊಳಿಸಲಾಗುವುದು

ಈಗಾಗಲೇ ಶಿಕ್ಷಣಕ್ಕಾಗಿ ಮೂರು ವಾಹಿನಿಗಳು ಕಾರ್ಯನಿರ್ವಹಿಸುತ್ತಿದ್ದು

ಸುಗಮ ವ್ಯಾಪಾರ ವಹಿವಾಟಗೆ ಸರ್ಕಾರ ಆದ್ದತೆ ನೀಡುತ್ತಿದ್ದು ಸಣ್ಣ ಮತ್ತು ಮಧ್ಯಮ ಉದ್ಯಮ ವಲಯಗಳು ಎದುರಿಸುತ್ತಿರುವ ಸಮಸ್ಥೆಗಳನ್ನು ಬಗೆಹರಿಸಲಾಗುವುದು ತಾಂತ್ರಿಕ ಕಾರಣಗಳಿಗಾಗಿ ಕಂಪನಿಗಳ ಮೇಲೆ ಕ್ರಿಮಿನಲ್ ಅಪರಾಧ ಪ್ರಕರಣಗಳನ್ನು ಹೂಡುವ ವಿಚಾರದಲ್ಲಿ ಸರ್ಕಾರ ಉದಾರತೆಯಿಂದ ವರ್ತಿಸಲಿದೆ ಎಂದರು ಸಾರ್ವಜನಿಕ ಉದ್ಯಮ ಕ್ಷೇತ್ರದಲ್ಲಿ ಮಹತ್ವದ ಸುಧಾರಣೆಗೆ ಸರ್ಕಾರ ಆದ್ಯತೆ ನೀಡಿದ್ದು ಈ ನಿಟ್ಟನಲ್ಲಿ ಹೊಸ ನೀತಿಯೊಂದನ್ನು ಸರ್ಕಾರ ಪ್ರಕಟಿಸಲಿದೆ ಕೆಲ ವರ್ಗದ ಉದ್ದಮಗಳಿಗೆ ಖಾಸಗಿ ವಲಯಕ್ಕೆ ಅನುಮತಿ ನೀಡುವ ಇನ್ನೂ ಕೆಲ ವಲಯಗಳನ್ನು ಖಾಸಗೀಕರಣಗೊಳಿಸುವ ಅಂಶಗಳನ್ನು ಹೊಸ ನೀತಿ ಹೊಂದಿರಲಿದೆ ಎಂದರು ರಾಜ್ಜ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಬಾಂದವ್ವ ಬಲವರ್ಧನೆಗೆ ಆದ್ದತೆ ನೀಡುತ್ತಿದ್ದು

ಐ ಸಮ್ನತಿಸಿದ್ದು ಇದನ್ನು ರಾಜ್ಯ ಸರ್ಕಾರಗಳು ಬಳಕೆ ಮಾಡಿಕೊಳ್ಳಬಹುದು ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು

ಹೊಸ ರೂಪುರೇಷೆಯೊಂದಿಗೆ ಪ್ರಕಟವಾಗಲಿದೆ ಎಂದು ಹೇಳಿದ್ದರು ದೇತಾದ್ಲಂತ ಪ್ರಕರಣಗಳ ಸಂಬ್ಲೆ ಹೆಚ್ಚುತ್ತಿದ್ದರೂ ಸಹ ಆರ್ಥಿಕತೆಯ ಸಂದಿಗ್ಡ ಪರಿಸ್ಥಿತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಪಲವಾರು ಕ್ಷೇತ್ರಗಳಿಗೆ ವಿನಾಯಿತಿ ನೀಡುವ ಸಾಧ್ಯತೆ ಇದೆ ಶ್ರಮುಖವಾಗಿ ಕೈಗಾರಿಕಾ ಚಟುವಟಿಕೆಗಳಿಗೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಇನ್ನಿತರ ವಲಯಗಳಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡುವ ನಿರೀಕ್ಷೆ ಇದೆ ವಲಭಿಗರ ತ್ವರಿತ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ತನ್ನ ಕಾರ್ಜಚಾಲ ವ್ಯಾಪ್ತಿಗೆ ಬರುವ ಎಲ್ಲಾ ಜಿಲ್ಲೆಗಳಿಂದ ಶ್ರಮಿಕ್ ವಿಶೇಷ ರೈಲುಗಳ ಸಂಚಾರ ಏರ್ಪಡಿಸಲು ಸಿದ್ದವಿರುವುದಾಗಿ ರೈಲ್ವೇಸ್ ತಿಳಿಸಿದೆ ನಿಲುಗಡೆಯಾಗಿರುವ ಕಾರ್ಮಿಕರು ಅವರು ತಲುಪಬೇಕಾದ ಸ್ವಳಗಳ ಪಟ್ಟ ಮಾಡಿ ರಾಜ್ಯ ನೋಡಲ್ ಅಧಿಕಾರಿ ಮೂಲಕ ರೈಲ್ವೇಸ್ಗೆ ಸಲ್ಲಿಸುವಂತೆ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಭಾರತೀಯ ರೈಲ್ವೆ ದಿನವೊಂದಕ್ಕೆ ಬಹುತೇಕ ಇದರ ದುಪ್ಪಟ್ಟು ಸಂಖ್ವೆಯ ವಲಸಿಗರನ್ನು ಸುಗಮವಾಗಿ ಕೊಂಡೊಯ್ಲಬಹುದಾಗಿದೆ ಎಂದು ತಿಳಿಸಲಾಗಿದೆ

ಪ್ರಮುಖವಾಗಿ ಅತಿ ಹೆಚ್ಚು ಸೋಂಕಿತರಿರುವ ಪಾಲಿಕೆ ವಾಸ್ತಿಯ ಪ್ರದೇಶಗಳಲ್ಲಿನ ಸ್ಹಿತಿಗತಿ ಕುರಿತು ಅವರು ಪರಾಮರ್ಶೆ ನಡೆಸಿದರು

ಜನದಟ್ಟಣೆಯ ನಗರ ವಸತಿ ಪ್ರದೇಶಗಳಲ್ಲಿ ಸರ್ವೇಕ್ಷಣೆ ನಿಯಂತ್ರಣ ಮತ್ತು ವೈದ್ಯಕೀಯ ನಿರ್ವಹಣೆ ಸೇರಿದಂತೆ ಅನೇಕ ಕ್ರಮಗಳು ಈ ಮಾರ್ಗಸೂಚಿಯಲ್ಲಿವೆ ನಗರ ಪ್ರದೇಶಗಳಲ್ಲಿ ತಪಾಸಣೆ ವ್ಲವಸ್ಥೆಯನ್ನು ಬಲಗೊಳಿಸಬೇಕು ಹಾಗೂ ಜನರು ತಮ್ಮ ಮನೆಗಳಲ್ಲೇ ಇರುವಂತೆ ನೋಡಿಕೊಳ್ಳಲು ಕಂಟ್ಲೆನ್ಮೆಂಟ್ ವಲಯಗಳಲ್ಲಿ ಕಟ್ಪುನಿಟ್ಟನ ಸರಹದ್ದು ನಿಯಂತ್ರಣ ಇರಬೇಕೆಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ